ವಂದೇ ಭಾರತ ಅಭಿಯಾನದಡಿ ದುಬೈನಲ್ಲಿದ್ದ ಭಾರತೀಯರನ್ನು ಸ್ವದೇಶಕ್ಕೆ ಕರೆತರುತ್ತಿದ್ದ ಏರ್ ಇಂಡಿಯಾ ಎಕ್ಸಪ್ರೆಸ್ ವಿಮಾನ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಜಲಾವೃತಗೊಂಡಿದ್ದ ನಿಲ್ದಾಣದಲ್ಲಿ ಇಳಯುತ್ತಿದ್ದಾಗ ರನ್ವೇಯಿಂದ ಜಾರಿ ಕಂದಕಕ್ಕೆ ಉರುಳಿಬಿದ್ದು ಎರಡು ಭಾಗವಾಗಿದೆ

ರಾತ್ರಿಯಿಡೀ ನಡೆದ ಪರಿಹಾರ ಕಾರ್ಯಾಚರಣೆ ಪೂರ್ಣಗೊಂಡಿದ್ದು ಗಾಯಾಳುಗಳನ್ನು ಮಲ್ಲಪುರಂ ಮತ್ತು ಕೊಯಿಕೊಡ್ನಲ್ಲಿರುವ ಆಸ್ಪತ್ರೆಗೆ ದಾಖಲಿಸಲಾಗಿದೆ

ಭಾರತೀಯ ವಾಯುಪಡೆಯ ಯುದ್ದ ವಿಮಾನಗಳ ಹಾರಾಟದಲ್ಲಿ ನೈಪುಣ್ಣತೆ ಹೊಂದಿದ್ದ ಸಾಕೆ ವಿಮಾನ ಇಳಿಸುವ ಮುನ್ನ ಹವಾಮಾನ ವೈಪರೀತ್ವದ ಹಿನ್ನೆಲೆಯಲ್ಲಿ ಹಲವು ಬಾರಿ ನಿಲ್ದಾಣವನ್ನು ಸುತ್ತು ಹಾಕಿದ್ದರು ಎನ್ನಲಾಗಿದೆ

ಕೇರಳದಲ್ಲಿ ಸುರಿಯುತ್ತಿರುವ ವಿಪರೀತ ಮಳೆ ಈ ಘಟನೆಗೆ ಕಾರಣವಾಗಿದೆ ಎಂದು ಡಿಜೆಸಿಎ ತಿಳಿಸಿದೆ ಈ ಮಧ್ಯೆ ನಾಗರಿಕ ವಿಮಾನಯಾನ ಸಚಿವ ಹರ್ದೀಪ್ ಸಿಂಗ್ ಮರಿ ವಿಮಾನ ಅಪಘಾತದ ಕುರಿತು ತನಿಖೆಗೆ ಆದೇಶಿಸಿದ್ದಾರೆ ಏರ್ ಇಂಡಿಯಾದ ವೃತ್ತಿಪರರು ಭಾರತೀಯ ವಿಮಾನಯಾನ ಪ್ರಾಧಿಕಾರ ಮತ್ತು ಏರ್ ಇಂಡಿಯಾದ ಅಪಘಾತ ತನಿಖಾ ಸಂಸ್ಟೆಗಳ ಎರಡು ತಂಡಗಳಿಂದ ತನಿಖೆ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ರಾಪ್ಪಪತಿ ರಾಮನಾಥ್ ಕೋವಿಂದ್ ಸಹ ಫಟನೆಗೆ ತೀವ್ರ ಆಘಾತ ವ್ಯಕ್ತಪಡಿಸಿದ್ದು ಕೇರಳ ರಾಜ್ಜಪಾಲ ಆರಿಫ್ ಮೊಹಮ್ನದ್ ಖಾನ್ ಅವರೊಂದಿಗೆ ಚರ್ಚಿಸಿ ಘಟನೆಯ ಕುರಿತು ವಿವರಣೆ ಪಡೆದುಕೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೂರವಾಣಿ ಮೂಲಕ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರೊಂದಿಗೆ ಮಾತನಾಡಿ ಫಟನೆಯ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ ಅಲ್ಲದೆ ಈ ಫಟನೆಗೆ ತೀವ್ರ ಆಘಾತ ವ್ಹಕ್ತಡಿಸಿರುವ ಪ್ರಧಾನಮಂತ್ರಿ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಗಾಯಾಳುಗಳು ಬೇಗನೆ ಚೇತರಿಸಿಕೊಳ್ಳುವಂತೆ ಪ್ರಾರ್ಥಿಸಿದ್ದಾರೆ ಕೇಂದ್ರ ಸಚಿವರಾದ ಅಮಿತ್ ಶಾ ಎಸ್ ಜೈ ಶಂಕರ್ ಮತ್ತು ಡಾ ಹರ್ಷವರ್ಧನ್ ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ನಾಯಕರು ಈ ದುರ್ಘಟನೆಗೆ ತೀವ್ರ ಆಘಾತ ವ್ಯಕ್ತಪಡಿಸಿದ್ದು ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ ಹೆಡ್ ನೂತನ ಶಿಕ್ಷಣ ನೀತಿಯು ನವಭಾರತ ನಿರ್ಮಾಣಕ್ಕೆ ಅಡಿಪಾಯವಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ ನೂತನ ಶಿಕ್ಷಣ ನೀತಿ ಎನ್ಇಪಿ ಸಮಾವೇಶದ ಉದ್ವಾಟನೆಯಲ್ಲಿ ಮಾತನಾಡಿದ ಪ್ರಧಾನ ಮಂತ್ರಿ ಇದರಿಂದ ವಿದ್ದಾರ್ಥಿಗಳನ್ನು ಸಬಲೀಕರಣಗೊಳಿಸುವ ಅವಕಾಶ ದೊರೆಯಲಿದೆ ಶಿಕ್ಷಣವು ಕೂಲಂಕಷ ಪರೀಕ್ಷೆಗೆ ಒಳಪಡಲಿದೆ ಎಂದು ಅವರು ಹೇಳಿದ್ದಾರೆ ಈ ಸಮಾವೇಶ ರಾಷ್ಷೀಯ ಶಿಕ್ಷಣ ನೀತಿಯ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡುವುದರ ಜೊತಗೆ ಇದರ ಉತ್ತಮ ಅನುಷ್ಠಾನಕ್ಷೆ ಮತ್ತಷ್ಟು ಸಹಾಯ ಮಾಡುತ್ತದೆ ಹಾಗಾಗಿ ಹೊಸ ಶಿಕ್ಷಣ ನೀತಿಯ ಸಮಗ್ರ ಅನುಷ್ಠಾನಕ್ಷೆ ಒತ್ತು ನೀಡುವ ಅಗತ್ಯವಿದ್ದು ದೇಶದ ಶಿಕ್ಷಣ ವ್ಣವಸ್ವೆಯು ಜಾಗತಿಕ ಮಾನದಂಡಗಳನ್ನು ಪೂರೈಸಲಿದೆ ಜಾಗತಿಕ ಪೌರತ್ವಕ್ಕಾಗಿ ಶ್ರಮಿಸಬೇಕು ಎಂದು ನರೇಂದ್ರ ಮೋದಿ ಅವರು ವಿದ್ವಾರ್ಥಿಗಳು ಮತ್ತು ಯುವಕರಿಗೆ ಕರೆ ನೀಡಿದರು ಇದೇ ವೇಳೆ ಮಾಜಿ ರಾಷ್ಟಪತಿ ಬ್ಯಾತ ವಿಜ್ಞಾನಿ ದಿವಂಗತ ಡಾ ಎ ಪಿ ಜೆ ಅಬ್ದುಲ್ ಕಲಾಂ ಅವರನ್ನು ಉಲ್ಲೇಖಿಸಿದ ಪ್ರಧಾನ ಮಂತ್ರಿ ಶಿಕ್ಷಣವು ಉತ್ತಮ ಮನುಷ್ಕರನ್ನು ರೂಪಿಸಲಿದೆ ಎಂದು ಹೇಳಿ ಉತ್ತಮ ಭಾರತಕ್ಕಾಗಿ ವೇಗವಾಗಿ ಸುಧಾರಣೆಗಳನ್ನು ತರುವ ಅಗತ್ಲವಿದೆ ವಿದ್ಲಾರ್ಥಿಗಳು ಕುತೂಹಲ ಮತ್ತು ಬದ್ದತೆ ಚಾಲಿತ ಜೀವನಕ್ಕೆ ಕಾರ್ಯನಿರ್ವಹಿಸಬೇಕು

ಹೆಡ್ ಕೇರಳದಲ್ಲಿ ಎಡಬಿಡದೇ ಧಾರಾಕಾರ ಮಳೆಯಾಗುತ್ತಿದ್ದು ಹಲವೆಡೆ ಪ್ರವಾಹದ ಭೀತಿ ಎದುರಾಗಿದೆ

ಹಲವರು ನಾಪತ್ತೆಯಾಗಿದ್ದಾರೆ ಮನ್ನಾರ್ ಇಡುಕ್ಕಿ ಮೊದಲಾದ ಸ್ಥಳಗಳಲ್ಲಿ ಜನಜೀವನ ತೀವ್ರ ಬಾಧಿತವಾಗಿದೆ ರಕ್ಷಣೆ ಮತ್ತು ಪರಿಹಾರ ಕಾರ್ಕಾಚರಣೆ ಯುದ್ದೋಪಾದಿಯಲ್ಲಿ ಪ್ರಗತಿಯಲ್ಲಿದೆ ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಆತಂಕ ಎದುರಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದುರಂತದ ಬಗ್ಗೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದು

ಕೇರಳದ ಬಹುತೇಕ ಜಿಲ್ಲೆಗಳಿಗೆ ಭಾರೀ ಮಳೆಯ ರೆಡ್ ಅಲರ್ಟ್ ಮುನ್ನೂಚನೆ ನೀಡಲಾಗಿದೆ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ವ್ಲಾಪಕ ಮಳೆಯಾಗುತ್ತಿದೆ ಕಳೆದ ಎರಡು ಮೂರು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆ ಮತ್ತು ಪ್ರವಾಹದಿಂದ ಅನೇಕ ಮನೆಗಳಿಗೆ ಸಾರ್ವಜನಿಕ ಆಸ್ತಿಪಾಸ್ತಿಗೆ ಮತ್ತು ಸಾವಿರಾರು ಎಕರೆ ಪ್ರದೇಶದಲ್ಲಿನ ಫಸಲು ನಷ್ಪವಾಗಿದೆ ರಾಜ್ಲದ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ವಿಪರೀತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಬಹತೇಕ ಕಡೆಗಳಲ್ಲಿ ಗುಡ್ಡಗಳು ಕುಸಿದು ರಸ್ತೆ ಸಂಪರ್ಕ ಸ್ಥಗಿತಗೊಂಡಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಹಾಸನ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ವ್ಲಾಪಕ ಮಳೆ ಸುರಿಯುತ್ತಿದೆ ಕೊಡಗಿನಲ್ಲೂ ವರುಣನ ಆರ್ಭಟ ಮುಂದುವರೆದಿದ್ದು ಸಾವಿರಾರು ಹೆಕ್ಲೇರ್ ಪ್ರದೇಶದಲ್ಲಿನ ಭತ್ತದ ಗದ್ದೆ ಜಲಾವೃತಗೊಂಡಿದೆ ಕೊಡಗಿನ ಭಾಗಮಂಡಲ ಸಮೀಪದ ಬ್ರಹ್ಮಗಿರಿಯಲ್ಲಿ ಭೂಕುಸಿತ ಸಂಭವಿಸಿದ ಪ್ರದೇಶಗಳಿಗೆ ನಿನ್ನೆ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸೋಮಣ್ಣ ಖುದ್ದು ಭೇಟನೀಡಿ ಪರಿಸ್ಟಿತಿ ಪರಾಮರ್ಶಿಸಿದರು

ಕೃಷ್ಣ ಮಲಪ್ರಭಾ ಮಾರ್ಕೆಂಡೇಯ ನದಿ ತೀರದ ಜನ ಜಾನುವಾರುಗಳನ್ನು ಸುರಕ್ಷಿತ ಸ್ವಳಗಳಗೆ ಸಾಗಿಸಲು ಬೆಳಗಾವಿ ಜಿಲ್ಲಾಡಳಿತ ಮುಂದಾಗಿದೆ ಜನ ಮತ್ತು ಜಾನುವಾರುಗಳನ್ನು ರಕ್ಷಣೆ ಮಾಡಿ ಸುರಕ್ಷಿತ ಸ್ವಳಕ್ಷೆ ಕರೆದೊಯ್ಲಲು ಕ್ಷಷ್ಣಾನದಿ ತೀರದಲ್ಲಿ ಎನ್ಡಿಆರ್ಎಪ್ ತಂಡವನ್ನು ನಿಯೋಜನೆ ಮಾಡಲಾಗಿದೆ

ಸ್ವಚ್ದ ಭಾರತ ಅಭಿಯಾನದ ಭಾಗವಾಗಿ ರಾಷ್ಟೀಯ ಸ್ವಚ್ದತಾ ಕೇಂದ್ರಕ್ಕೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಂದು ಚಾಲನೆ ನೀಡಲಿದ್ದಾರೆ

ಗಾಂಧೀಜಿಯವರ ಚಂಪಾರಣ್ ಸತ್ನಾಗ್ರಹದ ಶತಮಾನೋತ್ತವ ಆಚರಣೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ರೂಪಿಸಲಾಗಿತ್ತು

ಈ ದಿನ ಅವರು ಬ್ರಿಟೀಷರನ್ನು ಹೊಡೆದೋಡಿಸಲು ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಸಿದ್ದರಾಗುವಂತೆ ಎಲ್ಲಾ ಭಾರತೀಯರಿಗೆ ಕರೆ ನೀಡಿದ್ದರು ಮುಂಬೈನ ಗವಾಲಿಯ ಟ್ಯಾಂಕ್ನಿಂದ ಈ ಚಳವಳಿ ಆರಂಭಗೊಂಡಿತ್ತು